ಮಸೂದೆಯನ್ನು ಪರಾಮರ್ಶೆ ಮತ್ತು ಅನುಮೋದನೆಗಾಗಿ ರಾಜ್ಲಸಭೆಯಲ್ಲಿ ಮಂಡಿಸಿದ ಅಮಿತ್ ಷಾ ಮಸೂದೆ ಬಗ್ಗೆ ಈ ಸಮುದಾಯದಲ್ಲಿ ತಪ್ಪು ಗ್ರಹಿಕೆ ಉಂಟಾಗಿದೆ ಇದು ಸತ್ವಕ್ಕೆ ದೂರ ಎಂದು ಹೇಳಿದರು

ಹಿಂದೂಗಳು ಸಿಖ್ವರು ಬುದ್ದರು ಜೈನರು ಪಾರ್ಸಿಗಳು ಮತ್ತು ತ್ರೈಸ್ತ ಸಮುದಾಯಗಳಿಗೆ ಪೌರತ್ವ ನೀಡಲು ಮಸೂದೆಯಡಿ ಅವಕಾಶ ಕಲ್ಲಿಸಲಾಗಿದೆ ಎಂದು ಅವರು ಹೇಳಿದರು ಮಸೂದೆ ಬಗ್ಗೆ ಈಶಾನ್ತ ರಾಜ್ಯಗಳಲ್ಲಿ ಉಂಟಾಗಿರುವ ಭೀತಿ ಕುರಿತು ಪ್ರಸಾಪಿಸಿದ ಗ್ರಹ ಸಚಿವರು ಈ ಭಾಗದ ಜನರ ಹಿತಕ್ಕೆ ಇದರಿಂದ ತೊಂದರೆಯಾಗುವುದಿಲ್ಲ ಎಂದು ತಿಳಿಸಿದರು ಈ ಜನರ ಸಾಂಸ್ತತಿಕ ಸಾಮಾಜಿಕ ಮತ್ತು ಭಾಷೆಗಳ ಮಾನ್ಗತೆಯನ್ನು ರಕ್ಷಿಸಲು ಎನ್ಡಿಎ ಸರ್ಕಾರ ಬದ್ಗವಾಗಿದೆ ಎಂದು ಅವರು ಹೇಳಿದರು ನೆರೆ ಹೊರೆಯ ರಾಷ್ಲಗಳಾದ ಪಾಕಿಸ್ತಾನ ಆಪ್ಲಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಕಿರುಕುಳ ಎದುರಿಸುತ್ತಿರುವ ಜನರ ಬದುಕಲ್ಲಿ ಮಸೂದೆ ಹೊಸ ಆಶಾಕಿರಣ ಮೂಡಿಸಲಿದೆ ಎಂದು ಅಮಿತ್ ಷಾ ಹೇಳಿದರು ದಶಕಗಳ ಕಾಲ ಭಾರತದಲ್ಲಿ ನೆಲೆಸಿರುವ ಇಂತಹ ಜನರಿಗೆ ಎಲ್ಲಾ ರೀತಿಯ ಹಕ್ಕುಗಳು ಮತ್ತು ಸೌಲಭ್ಞಗಳನ್ನು ಕಲ್ಪಿಸಲಾಗುವುದು ಎಂದು ಅವರು ಹೇಳಿದರು ಭಾರತದಲ್ಲಿ ನೆಲೆಸಿ ಧಾರ್ಮಿಕ ಕಿರುಕುಳ ಎದುರಿಸುತ್ತಿರುವ ಜನರಿಗೆ ನ್ನಾಯ ಒದಗಿಸಲಾಗುವುದು ಎಂದು ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ್ದು ಈ ಜನರ ನೋವುಗಳನ್ನು ದೂರ ಮಾಡಲೆಂದೇ ಮಸೂದೆ ರೂಪಿಸಲಾಗಿದೆ ಎಂದು ಅಮಿತ್ ಶಾ ಹೇಳಿದರು ಈ ನಡುವೆ ಕಾಂಗ್ರೆಸ್ ಎಡಪಕ್ಷಗಳು ಟಿಎಂಸಿ ಎಸ್ಪಿ ಡಿಎಂಕೆ ಬಿಎಸ್ಪಿ ಆರ್ಜೆಡಿ ಎನ್ಸಿಪಿ ಮತ್ತು ಟಿಆರ್ಎಸ್ ಪಕ್ಷಗಳು ಮಸೂದೆಗೆ ವಿರೋಧ ವ್ಲಕ್ತಪಡಿಸಿ ಇದು ಸಂವಿಧಾನ ಬಾಹಿರ ಎಂದು ಆರೋಪಿಸಿದವು

ಸಾಮಾಜಿಕ ನ್ನಾಯ ಮತ್ನು ಸಬಲೀಕರಣ ಖಾತೆ ರಾಜ್ಯ ಸಚಿವ ತಾವರ್ಚಂದ್ ಗೆಹ್ನೋಟ್ ಮಸೂದೆಯನ್ನು ಮಂಡಿಸಿದರು

ಹಿರಿಯ ನಾಗರಿಕರಿಗಾಗಿ ಆರ್ನೆಕೆ ಮನೆಗಳು ಮತ್ತು ಮನೆ ಆರ್ನೆಕೆ ಸೇವಾ ಸಂಸ್ನೆಗಳ ಸೋಂದಣಿ ಹಾಗೂ ಇಂತಪ ಮನೆಗಳಲ್ಲಿ ಕನಿಷ್ಠ ಗುಣಮಟ್ಟವನ್ನು ಕಾಯ್ಲುಕೊಳ್ಳಲೂ ಮಸೂದೆ ಅವಕಾಶ ಕಲ್ಪಿಸಲಿದೆ

ನೆರೆಹೊರೆಯ ದೇಶಗಳಲ್ಲಿ ಧಾರ್ಮಿಕ ಕಿರುಕುಳ ಎದುರಿಸುತ್ತಿರುವ ಅಲ್ಲಸಂಖ್ಯಾತರ ಸಮಸ್ತೆಗಳನ್ನು ನಿವಾರಿಸಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ ಭಾರತದಲ್ಲಿ ನೆಲೆಸಿದ್ದೂ ಪೌರತ್ನ ಪಕ್ಷು ಮತ್ತು ಇತರ ಸವಲತ್ತುಗಳನ್ನು ಪಡೆಯಲು ಇದುವರೆಗೆ ಸಾಧ್ಯವಾಗದೇ ಇರುವ ಇಂತಹ ನಾಗರಿಕರ ಅನಿಶ್ಚಿತತೆಯನ್ನು ಉದ್ಗೇತಿತ ವಿಧೇಯಕ ನಿವಾರಿಸಲಿದೆ ಎಂದು ಅವರು ಪ್ರತಿಪಾದಿಸಿದ್ಗಾರೆ ದೆಹಲಿಯಲ್ಲಿ ಇಂದು ಬೆಳಗ್ಗೆ ನಡೆದ ಬಿಜೆಪಿ ಸಂಸದೀಯ ಪಕ್ಷದ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದೀಯ ವ್ಲವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಷಿ ದೇಶದ ಇತಿಹಾಸದ ಪುಟಗಳಲ್ಲಿ ಈ ಮಸೂದೆ ಸುವರ್ಣಾಕ್ಸರಗಳಲ್ಲಿ ಬರೆಯಲ್ಲಡುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾಗಿ ಅವರು ತಿಳಿಸಿದರು ಈ ವರ್ಷ ಮತ್ತು ಮುಂದಿ ವರ್ಷದ ಅವಧಿಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗೆ ಸಿಬ್ಲಂದಿ ಆಯ್ನೆ ಆಯೋಗ ಎಸ್ಎಸ್ಸಿ ನೇಮಕಾತಿ ಪ್ರಕ್ರಿಯೆ ಆರಂಭಿಸಿದೆ ಎಂದು ಸರ್ಕಾರ ತಿಳಿಸಿದೆ ಪ್ರಧಾನಮಂತ್ರಿ ಕಜೇರಿಯ ಸಹಾಯಕ ಸಚಿವ ಡಾ

ಈ ಕೇಂದ್ರಗಳನ್ನು ವಿವಿಧ ಕಾಲೇಜು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾರಂಭಿಸಲಾಗಿದೆ

ಅಭ್ಯರ್ಥಿಗಳು ತಮ್ಮ ಪರೀಕ್ಷೆ ಅರ್ಜಗಳನ್ನು ಸಲ್ಲಿಸಲು ತಾಂತ್ರಿಕ ಸಹಕಾರ ನೀಡಲು ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ನಿಂದ ಅಧಿಕಾರಿಗಳನ್ನು ಪ್ರತಿಯೊಂದು ಕೇಂದ್ರಗಳಗೆ ನಿಯೋಜಿಸಲಾಗಿದೆ

ಆಯೋಗದ ಅಂತಿಮ ವರದಿಯನ್ನು ರಾಜ್ಯ ವಿಧಾನಸಭೆಯಲ್ಲಿಂದು ಮಂಡಿಸಲಾಯಿತು ಈ ಗಲಭೆಗಳು ಸಂಘಟತವಾಗಿರಲಿಲ್ಲ ಎಂದು ವರದಿ ಹೇಳಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಆರ್

ಶ್ರೀಕುಮಾರ್ ರಾಹುಲ್ ಶರ್ಮಾ ಮತ್ತು ಸಂಜೀವ್ ಭೆಟ್ ಮಾಡಿದ್ದ ಆರೋಪಗಳ ಬಗ್ಗೆಯು ತನಿಖೆ ಮಾಡಲಾಗಿದ್ದು ಈ ಆರೋಪಗಳು ಆಧಾರ ರಹಿತ ಎಂದು ವರದಿಯಲ್ಲಿ ತಿಳಿಸಲಾಗಿದೆ

ಜಿ

ಈ ಅತ್ತಾಧುನಿಕ ಉಪಗ್ರಹ ದೇಶದ ರಕ್ಷಣಾ ಇಲಾಖೆ ಕೈಷಿ ಮತ್ತು ಅರಣ್ಣ ವಲಯಗಳು ಹಾಗೂ ವಿಕೋಪ ನಿರ್ವಹಣೆ ವ್ಯವಸ್ಥೆಗೆ ಅಗತ್ಯ ಮಾಹಿತಿಯನ್ನು ರವಾನಿಸಲಿದೆ

ಸಿವನ್ ಅಭಿನಂದನೆ ಸಲ್ಲಿಸಿದರು

ಮತದಾನ ನಡೆಯಲಿರುವ ಜಿಲ್ಲೆಗಳೆಂದರೆ ರಾಂಚಿ ರಾಮ್ಗಢ್ ಪಜಾರಿಬಾಗ್ ಕೊಡೆರ್ಮಾ ಚಾತ್ರಾ ಗಿರಿಧ್ ಪಾಗೂ ಸರ್ಟೆಕೆಲಾ ಖಾರ್ಸವಾನ್

ರಾಜ್ಲದ ಸಂಪುಟ ದರ್ಜೆ ಸಚಿವರಾದ ಸಿ ಪಿ ಸಿಂಗ್ ಮತ್ತು ನೀರಾ ಯಾದವ್ ಎಜೆಎಸ್ಯು ಪಕ್ಷದ ಮುಖ್ಯಶ್ಲ ಸುದೇಶ್ ಮಹ್ತೂ ಜೆವಿಎಂ ಅಧ್ಯಕ್ಷ ಬಾಬುಲಾಲ್ ಮರಾಂಡಿ ಮಾಜ ಸಚಿವ ಹಾಗೂ ಕಾರ್ಮಿಕ ಸಂಘಟನೆ ನಾಯಕ ರಾಜೇಂದ್ರ ಪ್ರಸಾದ್ಸಿಂಗ್ ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಸಾಹಿತಿ ಮಹುವಾ ಮಜಿ ಈ ಹಂತದ ಚುನಾವಣಾ ಕಣದಲ್ಲಿರುವ ಪ್ರಮುಖರು ತೆಲಂಗಾಣದಲ್ಲಿ ಪಶುವೈದ್ಯೆ ಮೇಲಿನ ಸಾಮೂಹಿಕ ಅತ್ಯಾಚಾರ ಕೊಲೆಗೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳ ಎನ್ಕೌಂಟರ್ ಸಾವಿನ ತನಿಖೆಗೆ ಸರ್ವೋಚ್ದ ನ್ಯಾಯಾಲದ ನಿವೃತ್ತ ನ್ಯಾಯಾಧೀಶರೊಬ್ಬರನ್ನು ನೇಮಿಸುವ ಬಗ್ಗೆ ಪರಿತೀಲಿಸುತ್ತಿರುವುದಾಗಿ ಸರ್ವೋಚ್ದ ನ್ಯಾಯಾಲಯ ಇಂದು ತಿಳಿಸಿದೆ ಎನ್ಕೌಂಟರ್ ಪ್ರಕರಣದ ಬಗ್ಗೆ ಸ್ತಂತ್ರ ಎಸ್ಐಟಿ ತನಿಖೆಯಾಗಬೇಕೆಂದು ಕೋರಿರುವ ಸಾರ್ವಜನಿಕ ಹಿತಾಸಕ್ಕೆ ಅರ್ಜಿಗಳ ವಿಚಾರಣೆಯನ್ನು ಮುಖ್ಯ ನ್ಯಾಯಾಧೀಶ ಎಸ್